ಪ್ರಧಾನಮಂತಿ ನರೇಂದ ಮೋದಿ ಅವರು ಹೇಮಂತ್ ಸೊರೇನ್ ಮತ್ತು ಮೈತ್ರಿಕೂಟದ ಗೆಲುವಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಲು ಬಿಜೆಪಿಗೆ ಅವಕಾಶ ನೀಡಿದ ಜಾರ್ಖಂಡ್ ಜನತೆಗೆ ಅವರು ಟ್ವಿಟ್ಸರ್ನಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಶ್ರಮ ವಹಿಸಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ ಎಂದು ಅವರು ಶ್ಲಾಘಿಸಿದ್ದಾರೆ ಕೇಂದ್ರ ಸರ್ಕಾರ ಮುಂದೆಯೂ ಜಾರ್ಖಂಡ್ ರಾಜ್ಯದ ಒಳಿತಿಗೆ ಕೆಲಸ ಮಾಡಲಿದೆ ಭವಿಷ್ಯದಲ್ಲಿ ಜನರ ಸಮಸ್ಯೆಗಳನ್ನು ನಿವಾರಿಸಲಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷರೂ ಆಗಿರುವ ಕೇಂದ್ರ ಗ್ಬಹ ಸಚಿವ ಅಮಿತ್ ಷಾ ಜಾರ್ಖಂಡ್ ಜನಾದೇಶವನ್ನು ಬಿಜೆಪಿ ಗೌರವಿಸಲಿದೆ

ಈ ನಡುವೆ ಜಾರ್ಖಂಡ್ ಮುಕ್ಕಿಮೋರ್ಚಾ ಶಾಸಕಾಂಗ ಪಕ್ಷದ ಸಭೆ ರಾಂಚಿಯಲ್ಲಿ ನಡೆಯಲಿದ್ದು ನೂತನ ನಾಯಕನನ್ನು ಆಯ್ಲೆ ಮಾಡಲಿದೆ ಮೋರ್ಚಾದ ಕಾರ್ಯಕಾರಿ ಅಧ್ಯಕ್ಷ ಹೇಮಂತ್ ಸೊರೆನ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಲೆಯಾಗುವ ನಿರೀಕ್ಷೆ ಇದೆ ಕಾಂಗೆಸ್ ಶಾಸಕಾಂಗ ಪಕ್ಷದ ಸಭೆಯೂ ನಡೆಯಲಿದ್ದು ನೂತನ ನಾಯಕನನ್ನು ಆಯ್ಕೆ ಮಾದಿಕೊಳ್ಳಲಿದೆ ಜೆಎಂಎಂ ಕಾಂಗ್ರೆಸ್ ಹಾಗೂ ಆರ್ಜೆದಿ ಪಕ್ಷಗಳನ್ನು ಒಳಗೊಂಡ ಮಹಾ ಮೈತ್ರಿಕೂಟದ ಸಭೆಯಲ್ಲಿ ಹೇಮಂತ್ ಸೂರೆನ್ ನಾಯಕರಾಗಿ ಆಯ್ಕೆಗೊಳ್ಳುವ ನಿರೀಕ್ವೆ ಇದೆ ಬಿಹಾರದ ಉಪಮುಖ್ಯಮಂತ್ರಿ ಸುಶೀಲ್ ಮೋದಿ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನಿನ್ನೆ ಜಿಎಸ್ಟಿ ಮಂಡಳಿಯ ಸಭೆ ನಡೆಯಿತು ಜಿಎಸ್ಟಿ ತೆರಿಗೆ ಸಲ್ಲಿಕೆ ಸರಳೀಕರಣ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು

ಮುಂದಿನ ವರ್ಷದ ಏಪ್ರಿಲ್ ಒಂದರಿಂದ ನೂತನ ತೆರಿಗೆ ರಿಟರ್ನ್ಸ್ ಪದ್ಧತಿ ಜಾರಿಗೆ ಬರಲಿದ್ದು ಬಳಕೆದಾರ ಸ್ನೇಹಿ ಹಾಗೂ ಸರಳವಾಗಿರಲಿದೆ

ಕೇಂದ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಹಾಯಕ ಸಚಿವ ಅನುರಾಗ್ ಠಾಕೂರ್ ದೆಹಲಿಯಲ್ಲಿ ನಿನ್ನೆ ಆರೋಗ್ಯ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ದಿ ವಲಯಗಳ ಪ್ರಮುಖ ಪ್ರತಿನಿಧಿಗಳೊಂದಿಗೆ ಬಜೆಟ್ ಪೂರ್ವ ಸಮಾಲೋಚನಾ ಸಭೆ ನಡೆಸಿದರು ದೇಶದ ದುರ್ಬಲ ಮತ್ತು ನಿರ್ಲಕ್ಷಿತ ವರ್ಗಗಳ ಜನರಿಗೆ ಆರೋಗ್ಯ ಸೇವೆ ವಿತರಣೆಯ ದಕ್ಷತೆ ಸುಧಾರಿಸುವ ಕುರಿತು ಮತ್ತು ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾ ಸೌಲಭ್ಯಗಳನ್ನು ಒದಗಿಸಲು ಅಗತ್ಯವಾದ ಅನ್ವೇಷಣಾ ಮಾರ್ಗಗಳನ್ನು ಹುಡುಕಿಕೊಳ್ಳುವ ಬಗ್ಗೆ ಸಭೆಯಲ್ಲಿ ಪ್ರತಿನಿಧಿಗಳು ವಿಸ್ಪತ ಸಮಾಲೋಚನೆ ನಡೆಸಿದರು ದುರ್ಬಲ ವರ್ಗಗಳಿಗೆ ಪಿಂಚಣಿ ಮತ್ತು ಸಾಮಾಜಿಕ ಸಂರಕ್ಷಣೆ ಒದಗಿಸುವ ಸುಧಾರಣಾ ಕ್ರಮಗಳು ಸಾಮಾಜಿಕ ವಲಯದಲ್ಲಿ ಸಾರ್ವಜನಿಕ ಹೂಡಿಕೆ ಹೆಚ್ಚಳ ಗ್ರಾಮೀಣ ವಲಯದ ಆರ್ಥಿಕ ಮತ್ತು ಸಾಮಾಜಿಕ ಮೂಲಸೌಕರ್ಯ ಹೆಚ್ಚಳಕ್ಕೆ ಇರುವ ಮಾರ್ಗೋಪಾಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ದೇಶದ ನಗರ ಪ್ರದೇಶಗಳನ್ನು ಬಯಲು ಶೌಚ ಮುಕ್ತಗೊಳಿಸಬೇಕೆಂಬ ಗುರಿಯನ್ನು ಸ್ವಚ್ಚ ಭಾರತ ಮಿಷನ್ ಅರ್ಬನ್ ಸಾಧಿಸಿದೆ

ತ್ಯಾಜ್ಯ ಮುಕ್ತ ನಗರಗಳಿಗೆ ತಾರಾ ಶ್ರೇಯಾಂಕ ಶಿಷ್ಟಾಚಾರ ಕಲ್ಪಿಸಲು ಸರ್ಕಾರ ಆರಂಭಿಸಿದ್ದು ಇದರಂತೆ ಇಂದೋರ್ ಅಂಬಿಕಾಪುರ್ ನವಿಮುಂಬೈ ಹಾಗೂ ಮೈಸೂರು ನಗರಗಳಿಗೆ ಪಂಚತಾರಾ ನಗರಗಳೆಂದು ದ್ವಧೀಕರಣಗೊಳಿಸಲಾಗಿದೆ

ಕದನ ವಿರಾಮ ಉಲ್ಲಂಘನೆಯ ನೆಪದಲ್ಲಿ ಜಮ್ಮು ಕಾಶ್ವೀರಕ್ಕೆ ಭಯೋತ್ಪಾದಕರು ಒಳನುಸುಳಲು ನೆರವಾಗುವಂತಹ ಎಲ್ಲ ಪ್ರಯತ್ನಗಳನ್ನು ಪಾಕಿಸ್ತಾನ ಸೇನೆ ಮಾಡುತ್ತಿದೆ ಎಂದು ಜಮ್ಮು ಕಾಶ್ಮೀರ ಪೊಲೀಸ್ ಮಹಾ ನಿರ್ದೇಶಕ ದಿಲ್ಬಾಗ್ ಸಿಂಗ್ ಹೇಳಿದ್ದಾರೆ ನಿಯಂತ್ರಣ ರೇಖೆಯಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಭದ್ರತಾ ಪಡೆಗಳು ಒಳನುಸುಳುಕೋರರ ಪ್ರಯತ್ನಗಳನ್ನು ಪರಿಣಾಮಕಾರಿಯಾಗಿ ವಿಫಲಗೊಳಿಸುತ್ತಿವೆ ಎಂದು ಅವರು ತಿಳಿಸಿದರು ಸಾಂಬಾ ಜಿಲ್ಲೆಯ ವಿಜಯಪುರ ಪಟ್ನಣದಲ್ಲಿ ಪೊಲೀಸ್ ತಾಂತ್ರಿಕ ತರಬೇತಿ ಸಂಸ್ದೆಯ ಕಾರ್ಯಕ್ರಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದ ಅವರು ಆಪರೇಷನ್ ಕಾಶ್ಟೀರ ಕಣಿವೆ ಕುರಿತ ಪ್ರಶ್ನೆಗೆ ಭಾನುವಾರ ಕಾಶ್ಮೀರದಲ್ಲಿ ಎರಡು ಕಾರ್ಯಾಚರಣೆಗಳನ್ನು ಯಶಸ್ತಿಯಾಗಿ ನಡೆಸಲಾಗಿದೆ ಎಂದು ಉತ್ತರಿಸಿದರು

ಜಮ್ಮು ವಿಭಾಗದ ವಿಭಾಗಾಧಿಕಾರಿ ಸಂಜೀವ್ ವರ್ಮ ಅಧ್ಯಕ್ಷತೆಯಲ್ಲಿ ಜಮ್ಮು ವಿಭಾಗದ ಗದಿ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಈ ವಿಷಯ ತಿಳಿಸಲಾಯಿತು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ನ ಸಂಶೋಧನಾ ಇಲಾಖೆಯ ನಿರ್ದೇಶಕಿ ಮತ್ತು ಆರ್ಥಿಕ ಸಲಹೆಗಾರ್ತಿ ಗೀತಾ ಗೋಪಿನಾಥ್ ದೆಹಲಿಯಲ್ಲಿ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಿದರು ಪ್ರಧಾನಿ ಮೋದಿ ಅವರು ಗೀತಾ ಗೋಪಿನಾಥ್ ಜತೆ ನಡೆಸಿದ ಮಾತುಕತೆಯ ಛಾಯಾಚಿತ್ರಗಳನ್ನು ಪ್ರಧಾನಮಂತ್ರಿಗಳ ಕಾರ್ಯಾಲಯ ಟ್ಲಿಟ್ಸರ್ನಲ್ಲಿ ಪೋಸ್ಟ್ ಮಾದಿದೆ ಭಾರತದಲ್ಲಿರುವ ನಿಯಂತ್ರಣ ನಿಯಮಾವಳಿಗಳ ಅನಿಶ್ಚಯವು ದೇಶದ ಅರ್ಥವ್ಯವಸ್ಥೆಯ ಮಂದಗತಿಗೆ ಕಾರಣವಾಗಲಿದೆ ಎಂದು ಗೋತಾ ಗೋಪಿನಾಥ್ ಶುಕ್ರವಾರ ಹೇಳಿಕೆ ನೀಡಿದ್ದರು ಅಲ್ಲದೆ ಭಾರತದ ಆರ್ಥಿಕತೆಯ ಸುಧಾರಣೆಗೆ ಜಿಎಸ್ಟಿ ವ್ಯವಸ್ಥೆ ಮಹತ್ಯಪೂರ್ಣದ್ದಾಗಿದೆ ಎಂದು ತಿಳಿಸಿದ್ದರು ವಾರ್ಷಿಕ ಆಕಾಶವಾಣಿ ಪ್ರಶಸ್ತಿಗಳನ್ನು ದೆಹಲಿಯಲ್ಲಿಂದು ಪ್ರದಾನ ಮಾಡಲಾಗುವುದು ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಪ್ರಶಸ್ತಿಗಳನ್ನು ಪ್ರದಾನ ಮಾದುವರು

ಶ್ರೀಲಂಕಾದ ದಕ್ಷಿಣ ಎಕ್ಸ್ಪ್ರೆಸ್ ಹೆದ್ದಾರಿಯಲ್ಲಿ ಕಳೆದ ಸಂಜೆ ಸಂಭವಿಸಿದ ಅಪಘಾತದಲ್ಲಿ ಮೂವರು ಭಾರತೀಯ ಪ್ರವಾಸಿಗರು ಸೇರಿದಂತೆ ಐವರು ಮ್ಬತಪಟ್ಟಿದ್ದಾರೆ ಪ್ರವಾಸಿಗರು ತೆರಳುತ್ತಿದ್ದ ವ್ಯಾನ್ ಲಾರಿಯೊಂದಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತ ಸಂಭವಿಸಿದೆ ವ್ಯಾನ್ನನ್ನು ಓಡಿಸುತ್ತಿದ್ದ ಶ್ರೀಲಂಕಾ ಚಾಲಕ ಹಾಗೂ ಮಹಿಳಾ ಪ್ರವಾಸಿ ಸೇರಿದಂತೆ ಐವರು ಘಟನೆಯಲ್ಲಿ ಮ್ಬತಪಟ್ಟಿದ್ದಾರೆ

ವ್ಯಾನ್ನ ಚಾಲಕ ವಾಹನ ಓಡುಸಿತ್ತಿರುವಾಗಲೇ ನಿದ್ರೆಗೆ ಜಾರಿದ ಕಾರಣ ವಾಹನ ಕಂಟೈನರ್ ಲಾರಿಯ ಹಿಂಬದಿಗೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಅಪಘಾತದಲ್ಲಿ ಗಾಯಗೊಂಡಿರುವ ಇಬ್ಬರು ಭಾರತೀಯ ಪ್ರವಾಸಿಗರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕಲ್ಪಿ ಸಲಾಗುತ್ತಿದೆ ಚಬಹಾರ್ನ ಷಾಹಿದ್ ಬೆಹೆಸ್ತಿ ಬಂದರು ಕಾರ್ಯಾಚರಣೆಯಲ್ಲಿ ಆದ ಪ್ರಗತಿ ಸಾಧನೆ ಬಗ್ಗೆ ಭಾರತ ಮತ್ತು ಇರಾನ್ ತೃಪ್ತಿ ವ್ಯಕ್ತಪದಿಸಿದೆ ಭಾರತೀಯ ಉಪಖಂದ ಇರಾನ್ ಅಪ್ಪಾನಿಸ್ತಾನ್ ಮಧ್ಯ ಏಷ್ಯಾ ಮತ್ತು ಯುರೋಪ್ಗಳಿಗೆ ಈ ಬಂದರು ಹೆಬ್ಬಾಗಿಲಾಗುವ ಸಾಮರ್ಥ್ಯ ಹೊಂದಿದೆ ಎಂದು ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಎಸ್ ಜೈಶಂಕರ್ ಮತ್ತು ಇರಾನ್ನ ವಿದೇಶಾಂಗ ಸಚಿವ ಡಾ ಮೊಹಮ್ಮದ್ ಜಾವದ್ ಜರೀಪ್ ಭಾವಿಸಿದ್ದಾರೆ ಅಪ್ಕಾನಿಸ್ತಾನದಿಂದ ರಫ್ತುಗಳಿಗೆ ಈ ಬಂದರನ್ನು ಬಳಿಸಿಕೊಳ್ಳುವುದನ್ನು ಇವರು ಸ್ವಾಗತಿಸಿದ್ದು ವ್ಯಾಪಾರ ಮತ್ತು ಸಾಗಣೆಗೆ ವ್ಯಾಪಕ ಪ್ರಾದೇಶಿಕ ಸಂಪರ್ಕವನ್ನು ವೃದ್ಧಿಸುವ ಮಾರ್ಗೊಪಾಯಗಳ ಬಗ್ಗೆ ಚರ್ಚಿಸಿದ್ದಾರೆ